ಭಾರತ ಐರೋಪ್ಯ ಒಕ್ಕೂಟದ ಬಾಂಧವ್ಯ ವೃದ್ಧಿಗೆ ಸರ್ಕಾರ ಬದ್ಧ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಶ್ವ ಯುವ ಕೌಶಲ್ಯ ದಿನ ಯವಜನರಲ್ಲಿ ಕೌಶಲ್ಯ ಸಾಮರ್ಥ್ಯ ಹೆಚ್ಚಳಕ್ಕೆ ಚಿಂತನೆ

ವಿಷ್ಣ ಆರೋಗ್ಯ ಸಂಸ್ಥೆ ಸಲಹೆ ನೀಡಿರುವ ಮಟ್ಟದಲ್ಲಿ ಕೊರೋನಾ ಪರೀಕ್ಷೆಗಳನ್ನು ನಡೆಸಲು ದೇಶದಲ್ಲಿ ಪರೀಕ್ಸಾ ಸಾಮರ್ಥ್ಯವನ್ನು ನಿರಂತರವಾಗಿ ಹೆಚ್ಚಿಸಲಾಗುತ್ತಿದೆ

ವಿಷ್ಣ ಆರೋಗ್ಯ ಸಂಸ್ಥೆ ತನ್ನ ಮಾರ್ಗಸೂಚಿಯಲ್ಲಿ ಶಂಕಿತ ಪ್ರಕರಣಗಳ ಬಗ್ಗೆ ಸಮಗ್ರ ಕಣ್ಗಾವಲಿರಿಸಬೇಕು ಎಂದು ಸೂಚಿಸಿದೆ

ಎರಡು ಭಾರತೀಯ ಕಂಪನಿಗಳು ದೇಶದ ವಿವಿಧ ಸ್ತಳಗಳಲ್ಲಿ ಮನುಷ್ತರ ಮೇಲೆ ಕೊರೊನಾವ್ಸೆರಸ್ ಟಿಷಧದ ಪ್ರಯೋಗ ನಡೆಸುತ್ತಿದ್ದು ಶೀಘದಲ್ಲೇ ಶುಭ ಸುದ್ದಿ ನಿರೀಕ್ಷಿಸಲಾಗಿದೆ

ಬಲರಾಮ್ ಭಾರ್ಗವ ಅವರು ಎರಡು ಭಾರತೀಯ ಔಷಧ ತಯಾರಕ ಕಂಪನಿಗಳು ವಿವಿಧ ಸ್ಥಳಗಳಲ್ಲಿ ಕೊರೋನಾ ಔಷಧ ಪರೀಕ್ಷಿಸುತ್ತಿವೆ ಎಂದು ಹೇಳದ್ದಾರೆ ಈ ಕಂಪನಿಗಳು ಈಗಾಗಲೇ ಇಲಿಗಳು ಮತ್ತು ಇತರ ಜೀವಿಗಳ ಮೇಲೆ ಔಷಧದ ಪರಿಣಾಮ ಮತ್ತು ಇತರ ಅಡ್ಡಪರಿಣಾಮಗಳ ಬಗ್ಗೆ ಅಧ್ಯಯನ ನಡೆಸಿ ಇದರ ಸಂಶೋಧನೆ ವರದಿಗಳನ್ನು ಭಾರತೀಯ ಔಷಧ ಮಹಾ ನಿಯಂತ್ರಕರ ಕಚೇರಿಗೆ ಸಲ್ಲಿಸಿವೆ ಎಂದು ಅವರು ತಿಳಿಸಿದ್ದಾರೆ

ಸುಧಾಕರ್ ಮಾಹಿತಿ ನೀಡಿದ್ದಾರೆ

ಸೇನಾ ಮುಖ್ಯಸ್ವ ಜನರಲ್ ಎಂ

ನರವಾಣೆ ಅವರು ರಕ್ಷಣಾ ಸಚಿವರ ಜೊತೆಗಿರುತ್ತಾರೆ ಈ ಭೇಟಿಯ ವೇಳೆ ಪೂರ್ವ ಲಡಾಬ್ನಲ್ಲಿನ ಭದ್ರತಾ ಪರಿಸ್ಥಿತಿ ಕುರಿತು ಸಚಿವರು ಪರಾಮರ್ಶಿಸುವರು ಈ ಸಂದರ್ಭದಲ್ಲಿ ಉತ್ತರ ಸೇನಾ ಕಮಾಂಡರ್ ಸೇರಿದಂತೆ ಹಿರಿಯ ರಕ್ಷಣಾ ಅಧಿಕಾರಿಗಳು ಡಾ ರಾಜನಾಥ್ ಸಿಂಗ್ ಅವರ ಜೊತೆ ಇರುತ್ತಾರೆ ಜೈನಾದೊಂದಿಗಿನ ಬಿಕ್ಕಟ್ಸು ನಂತರ ರಕ್ಷಣಾ ಸಚಿವರು ಲಡಾಖ್ಗೆ ಇದೇ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದಾರೆ ಈ ಹಿಂದೆ ರೋಟಂಗ್ ಟನೆಲ್ ಎಂದು ಕರೆಯಲಾಗುತ್ತಿದ್ದ ಬಳಕ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಹೇಯಿ ಅವರ ಹೆಸರು ನಾಮಾಂಕಿತವಾದ ಅಟಲ್ ಟನಲ್ಗೆ ಸಿಂಗ್ ಅವರು ಭೇಟಿ ನೀಡುವ ಸಂಭವವಿದೆ ಲೇಷ್ ಮನಾಲಿ ಹೆದ್ದಾರಿಯಲ್ಲಿ ಹಿಮಾಲಯ ಶ್ರೇಣಿಯ ಪೂರ್ವ ಪಿರ್ ಪಂಜಾಲ್ನ ರೋಟಂಗ್ ಕಣಿವೆಯಡಿ ನಿರ್ಮಿಸಲಾಗುತ್ತಿರುವ ಹೆದ್ದಾರಿ ಸುರಂಗ ಇದಾಗಿದೆ

ಭಾರತ ಹಾಗೂ ಐರೋಪ್ಯ ಒಕ್ಕೂಟದ ನಡುವಣ ಬಾಂಧವ್ವವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ಅಧಿಕಗೊಳಿಸಲು ತಮ್ಮ ಸರ್ಕಾರ ಬದ್ದವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ ಇದಕ್ಕಾಗಿ ದೀರ್ಘಾವಧಿ ಕಾರ್ಯತಂತ್ರವನ್ನು ಅಳವಡಿಸಿಕೊಳ್ಳುವ ಅಗತ್ತವಿದೆ ಎಂದು ಅವರು ತಿಳಿಸಿದ್ದಾರೆ ಭಾರತ ಹಾಗೂ ಐರೋಪ್ಯ ಒಕ್ಕೂಟ ನಡುವಣ ವರ್ಚುವಲ್ ಶೃಂಗಸಭೆಯನ್ನು ಉದ್ದೇತಿಸಿ ಮಾತನಾಡಿದ ಪ್ರಧಾನಿ ನಿಗದಿತ ಸಮಯದ ಮಿತಿಯಲ್ಲಿ ಜಾರಿಗೊಳಿಸಬಹುದಾದ ಕ್ರಿಯಾ ಆಧಾರಿತ ಕಾರ್ಯಸೂಚಿಯನ್ನು ರೂಪಿಸಬೇಕು ಎಂದು ಹೇಳಿದರು ಭಾರತ ಐರೋಪ್ಯ ಒಕ್ಕೂಟ ಸಹಜ ಸಹಭಾಗಿಗಳಾಗಿದ್ದು ಈ ಸಹಭಾಗಿತ್ವ ಜಾಗತಿಕ ಶಾಂತಿ ಮತ್ತು ಸ್ವಿರತೆಗೆ ಉಪಯುಕ್ತವಾಗಲಿದೆ ಎಂದು ಪ್ರಧಾನಿ ತಿಳಿಸಿದರು ಪ್ರಸಕ್ತ ಜಾಗತಿಕ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಈ ಸಹಭಾಗಿತ್ವದ ನೈಜತೆ ಮತ್ತಷ್ಟು ಸ್ಪಷ್ಟವಾಗುತ್ತಿದೆ ಎಂದು ಹೇಳದರು ಭಾರತ ಐರೋಪ್ತ ಒಕ್ಕೂಟ ಸಾರ್ವತ್ರಿಕ ಮೌಲ್ಯಗಳಾದ ಪ್ರಜಾಪ್ರಭುತ್ವ ಬಹುತ್ವ ಅಂತಾರಾಷ್ಟಿಯ ಸಂಸ್ಥೆಗಳಿಗೆ ಗೌರವ ಬಹು ಹಂತದ ವ್ಯವಸ್ಥೆ ಸ್ವಾತಂತ್ರ್ವ ಪಾರದರ್ಶಕತೆ ಮತ್ತಿತರ ಅಂತಗಳನ್ನು ಹೊಂದಿವೆ ಎಂದು ಹೇಳಿದರು ಆರೋಗ್ಯ ಹಾಗೂ ಜನರ ಸಮ್ನದ್ದಿಯ ವಿಷಯಗಳು ಇಂದು ಸವಾಲು ಎದುರಿಸುತ್ತಿದ್ಲು ಕಾನೂನು ಆಧಾರಿತ ಅಂತಾರಾಷ್ಲಿಯ ವ್ಲವಸ್ಗೆಯಲ್ಲಿ ವಿವಿಧ ಒತ್ತಡಗಳವೆ ಇಂತಪ ಪರಿಸ್ತಿತಿಯಲ್ಲಿ ಭಾರತ ಐರೋಷ್ಣ ಒಕ್ಕೂಟ ಆರ್ಥಿಕ ಪುನರ್ ನಿರ್ಮಾಣ ಮಾನವ ಕೇಂದ್ರಿತ ಹಾಗೂ ಮಾನವೀಯತೆ ಕೇಂದ್ರಿತ ಜಾಗತೀಕರಣದಲ್ಲಿ ಮಹತ್ವದ ಸಹಭಾಗಿತ್ವ ವಹಿಸಬಹುದಾಗಿದೆ ಎಂದು ಹೇಳಿದ್ದಾರೆ ಭಾರತ ಅಮೆರಿಕಾ ಸಿಇಒಗಳ ವೇದಿಕೆ ನಿನೈ ದೂರವಾಣಿ ಮೂಲಕ ಸಮಾವೇಶ ನಡೆಸಿತು

ಉಭಯ ದೇಶಗಳ ಆರ್ಥಿಕತೆಗೆ ಪರಸ್ಪರ ಲಾಭವಾಗುವ ಹಾಗೂ ನಿಕಟ ಸಹಯೋಗದ ಪ್ರಮುಖ ಅಂಶಗಳನ್ನು ಗುರುತಿಸುವಲ್ಲಿ ಈ ವೇದಿಕೆ ಪರಿಣಾಮಕಾರಿಯಾಗಿದೆ ಕ್ಲೆಗಾರಿಕಾ ಮತ್ತು ವಾಣಿಜ್ಞ ಸಚಿವ ಪಿಯೂಷ್ ಗೋಯಲ್ ಹಾಗೂ ಅಮೆರಿಕಾದ ವಾಣಿಜ್ಞ ಕಾರ್ಯದರ್ತಿ ವಿಲ್ಬುರ್ ರೋಸ್ ಜಂಟಯಾಗಿ ಸಭೆಯ ಅಧ್ಲಕ್ಷತೆ ವಹಿಸಿದ್ದರು

ಕೌಶಲ್ಲ ಭಾರತ ಅಭಿಯಾನ ದೇಶದ ಯುವಜನರಿಗೆ ಸರಿಯಾದ ಕೌಶಲ್ಲಗಳನ್ನು ಕಲ್ಪಿಸುವ ಮೂಲಕ ಅವರಲ್ಲಿನ ಆಂತರಿಕ ಸಾಮರ್ಥ್ಲವನ್ನು ಹೆಚ್ಚಿಸಿ ಸಬಲೀಕರಣಗೊಳಿಸುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ ಯುವಜನರಲ್ಲಿ ಉದ್ದಮಶೀಲತೆಯ ಸ್ವೂರ್ತಿಯನ್ನು ಹೆಚ್ಲಿಸುವಲ್ಲಿ ಈ ಯೋಜನೆ ಶ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಉದ್ಯೋಗ ಹುಡುಕುವವರನ್ನು ಉದ್ಯೋಗ ನೀಡುವವರನ್ನಾಗಿ ಪ್ರೋತ್ಸಾಹಿಸಲು ಪ್ರಧಾನಮಂತ್ರಿಗಳ ಆತ್ನ ನಿರ್ಬರ ಭಾರತವನ್ನಾಗಿಸಬೇಕೆಂಬ ದೂರದೃಷ್ಷಿಯನ್ನು ಕೌಶಲ್ಯ ಭಾರತ ಖಂಡಿತವಾಗಿಯೂ ಸಾಕಾರಗೊಳಿಸಲಿದೆ ಎಂದು ಗೃಹಸಚಿವರು ತಿಳಿಸಿದ್ದಾರೆ

ಗೋವಾ ಮೇಘಾಲಯ ಮಿಜೋರಾಂ ಸಿಕ್ಕಿಂ ಮತ್ತು ತ್ರಿಪುರಾ ರಾಜ್ಯಗಳ ಯುವಜನ ವ್ಯವಹಾರಗಳು ಮತ್ತು ತ್ರೇಡಾ ಸಚಿವರೊಂದಿಗೆ ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು